ಅವರು ದೆಹಲಿಯಲ್ಲಿ ನಿನ್ನೆ ಮಹಾಲೇಖಪಾಲ ಮತ್ತು ಉಪ ಲೇಖಪಾಲರ ಸಮಾವೇಶವನ್ನು ಉದ್ದೇಶಿಸಿ ಮಾತನಾಡಿದರು ಸರ್ಕಾರದ ಇಲಾಖೆಗಳಲ್ಲಿನ ವಂಚನೆಗಳನ್ನು ಪರಿಶೀಲಿಸಲು ತಾಂತ್ರಿಕ ಉಪಕರಣಗಳನ್ನು ಅಭಿವೃದ್ಲಿಗೊಳಿಸುವಂತೆ ಸಿಎಜಿಗೆ ಕರೆ ನೀಡಿದ ಅವರು

ಸರ್ಕಾರದ ಆಡಳತವನ್ನು ಮತ್ತು ದಕ್ಷತೆಯನ್ನು ಹೆಚ್ಚಿಸಲು ವ್ಯಕ್ತಿಪರ ವಂಚನೆಗಳನ್ನು ತಡೆಯಲು ಅತ್ಲಾಧುನಿಕ ವಿಧಾನಗಳನ್ನು ಕಂಡುಕೊಳ್ಳುವಂತೆ ಅವರು ಸಿಎಜಿಗೆ ಸೂಚಿಸಿದರು

ದೇಶದಲ್ಲಿ ವಾಯು ಮಾಲಿನ್ನ ಪ್ರಮಾಣ ತಡೆಗೆ ನಗರ ಅರಣ್ಣೀಕರಣ ಶಾಲಾ ನರ್ಸರಿ ಮತ್ತು ಸಾರ್ವಜನಿಕ ಸಹಭಾಗಿತ್ವ ಅತ್ವಗತ್ಯ ಎಂದು ಕೇಂದ್ರ ಪರಿಸರ ಸಚಿವ ಪ್ರಕಾಶ್ ಜಾವ್ವೇಕರ್ ಹೇಳದ್ದಾರೆ ರಾಜ್ಯಸಭೆಯಲ್ಲಿ ಅವರು ದೆಹಲಿ ಮತ್ತಿತರ ಸುತ್ತಮುತ್ತಲಿನ ನಗರಗಳಲ್ಲಿ ವಾಯು ಮಾಲಿನ್ನ ಪ್ರಮಾಣ ಅಪಾಯದ ಮಟ್ನ ಮೀರಿರುವ ಕುರಿತು ಸಲ್ಲಿಸಿದ್ದ ನಿಲುವಳಿ ಸೂಚನೆಗೆ ಉತ್ತರಿಸಿದರು ನಾನಾ ನಗರಗಳಲ್ಲಿ ವಾಯುಮಾಲಿನ್ನ ಪ್ರಮಾಣ ಏರಿಕೆಯಾಗಿರುವುದಕ್ಕೆ ನಾನಾ ಕಾರಣಗಳವೆ ಕೇಂದ್ರ ಸರ್ಕಾರ ಶುದ್ದ ಗಾಳಿಗಾಗಿ ರಾಷ್ಷೀಯ ಕ್ರಿಯಾ ಯೋಜನೆಯನ್ನು ಜಾರಿಗೊಳಿಸಿದೆ

ಮುಂದಿನ ವರ್ಷದ ಮಾರ್ಚ್ ವೇಳೆಗೆ ಎರಡು ಲಕ್ಷ ಗ್ರಾಮ ಪಂಚಾಯಿತಿಗಳಿಗೆ ಇಂಟರ್ನೆಟ್ ಹಾಗೂ ಬ್ರಾಡ್ ಬ್ಯಾಂಡ್ ಸಂಪರ್ಕ ಕಲ್ಪಿಸುವ ಗುರಿಯನ್ನು ಕೇಂದ್ರ ಸರ್ಕಾರ ಹೊಂದಿದೆ

ನವದೆಹಲಿಯಿಂದ ಮುಂಬ್ಲೆಗೆ ವಾಪಸಾದ ನಂತರ ಅವರು ಪವಾರ್ ಅವರನ್ನು ಭೇಟ ಮಾಡಿದರು ಹೊಸ ಸರ್ಕಾರ ರಚನೆಯ ಸಮಾಲೋಚನೆಗಳು ದೆಹಲಿಯಲ್ಲಿ ಸರಣಿ ಸಭೆಗಳ ನಂತರ ಇದೀಗ ರಾಜ್ಯ ರಾಜಧಾನಿಗೆ ವರ್ಗಾವಣೆ ಗೊಂಡಿದೆ ಕಾಂಗ್ರೆಸ್ ಕಾರ್ಯಕಾರಿ ಸಮಿತಿ ಉದ್ದೇಶಿತ ಮೈತಿಗೆ ತನ್ನ ಅನುಮೋದನೆ ನೀಡಿದೆ ಎಂದು ಮೂಲಗಳು ತಿಳಿಸಿವೆ ಇದಕ್ಕೂ ಮುನ್ನ ಕಾಂಗ್ರೆಸ್ ನಾಯಕ ಪ್ಪಥ್ಲಿರಾಜ್ ಚೌವ್ವಾಣ್ ಮಹಾರಾಷ್ಸದಲ್ಲಿ ಹೊಸ ಸರ್ಕಾರ ರಚನೆ ಕುರಿತಂತೆ ತಮ್ನ ಪಕ್ಷ ಮತ್ತು ಎನ್ಸಿಪಿ ನಡುವೆ ಎಲ್ಲಾ ವಿಷಯಗಳಲ್ಲಿ ಸಂಪೂರ್ಣ ಸಹಮತ ಮೂಡಿದೆ ಎಂದು ಹೇಳಿದ್ದಾರೆ ಮೈತ್ರಿಯ ರೂಪುರೇಷೆ ಅಂತಿಮಗೊಳಸುವ ಬಗ್ಗೆ ಪಕ್ಷದ ನಾಯಕರು ಶಿವಸೇನೆಯೊಂದಿಗೆ ಸಮಾಲೋಚನೆ ನಡೆಸುವರು ಎಂದು ಅವರು ಹೇಳಿದರು ಶಿವಸೇನೆಯನ್ನು ಭೇಟಿ ಮಾಡುವ ಮುನ್ನ ಮುಂಬೈನಲ್ಲಿ ಇಂದು ಕಾಂಗ್ರೆಸ್ ಮತ್ತು ಎನ್ಸಿಪಿ ತನ್ನ ಚುನಾವಣಾ ಪೂರ್ವ ಮೈತ್ರಿಯ ಬಗ್ಗೆ ಚರ್ಚೆ ನಡೆಸುವ ಸಾಧ್ಯತೆಯಿದೆ ಎಂದು ಚೌವ್ವಾಣ್ ಹೇಳಿದರು ಈ ಮಧ್ಯ ಶಿವಸೇನೆ ಮುಖ್ಯಸ್ಥರು ಮುಂಬೈನಲ್ಲಿಂದು ಬೆಳಗ್ಗೆ ತನ್ನ ಪಕ್ಷದ ಎಲ್ಲಾ ಶಾಸಕರನ್ನು ಭೇಟ ಮಾಡಲಿದ್ದಾರೆ ಅಲ್ಲದೆ ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕನ ಆಯ್ಕೆಗೆ ಇಂದು ಕಾಂಗ್ರೆಸ್ನ ಎಲ್ಲಾ ಶಾಸಕರ ಸಭೆ ನಿಗದಿಯಾಗಿದೆ

ಕೃಷಿ ಮತ್ತು ರೈತರ ಕಲ್ಕಾಣ ಇಲಾಖೆಯ ನಿರ್ದೇಶಕ ಡಾ

ಸಿಂಗ್ ನೇತೃತ್ವದ ತಂಡ ವಿದರ್ಭ ಪ್ರಾಂತ್ಯದ ಅಮರಾವತಿ ಮತ್ತು ನಾಗ್ಲರ ವಲಯದ ಹಾನಿಗೊಳಗಾದ ಪ್ರದೇಶಗಳಗೆ ಭೇಟ ನೀಡಲಿದೆ

ನೆರೆಯ ರಾಷ್ಟ ಪಾಕಿಸ್ತಾನ ಬಂಧಿಸಿರುವ ಇಬ್ದರು ಪ್ರಜೆಗಳಿಗೆ ಕಾನೂನು ನೆರವು ಒದಗಿಸುವಂತೆ ಭಾರತ ಪಾಕಿಸ್ತಾನವನ್ನು ಕೋರಿದೆ ದೆಹಲಿಯಲ್ಲಿ ಈ ವಿಷಯ ತಿಳಿಸಿದ ವಿದೇತಾಂಗ ವ್ಚವಹಾರಗಳ ಸಚಿವಾಲಯದ ವಕ್ತಾರ ರವೀಶ್ಕುಮಾರ್ ಆ ಪ್ರಜೆಗಳಿಗೆ ಯಾವುದೇ ತೊಂದರೆ ನೀಡದಂತೆ ಅವರನ್ನು ಹಸ್ತಾಂತರಿಸಬೇಕು ಎಂದು ಭಾರತ ಕೋರಿದೆ ಇಬ್ಬರು ಭಾರತೀಯರಾದ ಪ್ರತಾಂತ್ ವೈಂದಮ್ ಮತ್ತು ಧಾರೀಲಾಲ್ ಅವರನ್ನು ಪಾಕಿಸ್ತಾನ ದಢೀರ್ ಬಂಧಿಸಿದೆ ಬಂಧಿತರು ಪಾಕಿಸ್ತಾನದ ಕಪಟತನಕ್ಕೆ ಬಲಿಯಾಗುವುದಿಲ್ಲ ಎಂದು ಅವರು ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ ಕರ್ತಾರ್ಮರ್ ಕಾರಿಡಾರ್ನಲ್ಲಿ ಕಳೆದ ಕೆಲವು ದಿನಗಳಿಂದೀಚೆಗೆ ವಿಶೇಷವಾಗಿ ವಾರಾಂತ್ವದಲ್ಲಿ ಯಾತ್ರಾರ್ಥಿಗಳ ಸಂಖ್ಯೆ ಹೆಚ್ಚಾಗಿದೆ ಎಂದು ವಕ್ತಾರರು ತಿಳಿಸಿದರು

ಈ ಸೇವಾ ಕೇಂದ್ರಗಳು ಒಂದು ಸಾವಿರ ನೋಂದಣಿಗಳನ್ನು ನಿಭಾಯಿಸುವಂತಹ ಸಾಮರ್ಥ್ಯ ಹೊಂದಿವೆ ಪ್ರತಿದಿನ ನವೀಕರಣ ಕೋರಿಕೆಗಳನ್ನು ನಿರ್ವಹಿಸುವ ಸಾಮರ್ಥ್ಲ ಹೊಂದಿವೆ

ಜಮ್ಮಿನ ಆಕಾಶವಾಣಿ ಸುದ್ದಿವಿಭಾಗದೊಂದಿಗೆ ಮಾತನಾಡಿದ ಬಿಎಸ್ಎಫ್ನ ಉಪಪ್ರಧಾನ ನಿರೀಕ್ಷಕ ಐಡಿ ಸಿಂಗ್ ಗಡಿ ಜಿಲ್ಲೆಗಳ ಯುವಕರು ನೇಮಕಾತಿ ರ್ನಾಲಿಯಲ್ಲಿ ಭಾಗವಹಿಸಲು ಅತ್ಲಂತ ಉತ್ಪುಕತೆ ತೋರುತ್ತಿದ್ದಾರೆ ಎಂದರು ಉತ್ತರ ಪ್ರದೇಶದಲ್ಲಿ ಬೆಳೆ ತ್ಯಾಜ್ವನ್ನು ಸುಡುತ್ತಿದ್ದ ರೈತರ ಮೇಲೆ ಕ್ರಮ ಕೈಗೊಳ್ಳಲಾಗಿದ್ದು

ಈ ಮಧ್ಯೆ ಫಿಲಿಬಿತ್ ಜಿಲ್ಲಾಡಳಿತ ವಿನೂತನ ಯೋಜನೆಯೊಂದನ್ನು ಜಾರಿಗೊಳಿಸುತ್ತಿದ್ದು ಅದರಡಿ ರೈತರು ಒಂದು ಮಾತ್ರೆಯ ಮೂಲಕ ತಮ್ನ ಕೃಷಿ ತ್ವಾಜ್ಜವನ್ನು ಕಡಿಮೆ ವೆಚ್ಚದಲ್ಲಿ ಗೊಬ್ಲರವಾಗಿ ಪರಿವರ್ತಿಸಬಹುದಾಗಿದೆ

ಅದರಲ್ಲಿ ವಿಶೇಷ ಸೂಕ್ಷ್ಮ ಜೀವಾಣುಗಳು ಇರುತ್ತವೆ ಎಂದು ನಮ್ನ ಬಾತ್ಸೀದಾರರು ವರದಿ ಮಾಡಿದ್ದಾರೆ

ಬಾಂಗ್ಲಾದೇಶ ವಿರುದ್ದದ ಈ ಎರಡನೇ ಟೆಸ್ಟ್ ಪಂದ್ಹ ಐತಿಹಾಸಿಕ ಟೆಸ್ಟ್ ಆಗಲಿದೆ

ಬೆಳಕಿನಲ್ಲಿ ಚೆನ್ನಾಗಿ ಕಾಣಿಸಲಿ ಎಂಬ ಉದ್ದೇಶದಿಂದ ಪಿಂಕ್ ಚಂಡುಗಳನ್ನು ಬಳಸಲಾಗುತ್ತಿದೆ ಭಾರತ ಮತ್ತು ಬಾಂಗ್ಲಾ ದೇಶ ಎರಡೂ ತಂಡಗಳು ಇಂದೋರ್ನಲ್ಲಿ ಪಿಂಕ್ ಚಂಡನ್ನು ಬಳಸಿ ಅಭ್ಯಾಸ ನಡೆಸಿವೆ